ಈ ವಿಷಯದ ಬಗ್ಗೆ ಮುಂದಿನ ವಿಚಾರಣೆ ದಿನಾಂಕವನ್ನು ನ್ಯಾಯಾಲಯ ನಿಗದಿಪಡಿಸಿಲ್ಲವಾದರೂ ಮುಂದಿನ ವಾರ ವಿಚಾರಣೆ ನಡೆಯಬಹುದು ಎಂದು ಸುದ್ದಿಸಂಸ್ತೆ ವರದಿ ಮಾಡಿದೆ

ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ಪರಾಮರ್ಶೆ ನಡೆಸಿರುವ ಸಚಿವರು ಬರ ಪೀಡಿತ ತಾಲೂಕುಗಳಲ್ಲಿ ರಚಿಸಲಾಗಿರುವ ಕಾರ್ಯಪಡೆಗಳಿಗೆ ಪಣ ಬಿಡುಗಡೆ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ

ಎಲ್ಲಿಯೂ ಕುಡಿಯುವ ನೀರಿನ ಬಗ್ಗೆ ದೂರು ಬಾರದಂತೆ ಎಚ್ಚರ ವಹಿಸುವಂತೆ ಸೂಚಿಸಿದ್ದಾರೆ ಬರ ಪೀಡಿತ ಗ್ರಾಮಗಳಲ್ಲಿ ಕುಡಿಯುವ ನೀರು ಪೂರೈಕೆ ಸಂಬಂಧಿತ ಕೆಲಸಗಳನ್ನು ವಿಳಂಬ ಮಾಡದಂತೆ ಜಿಲ್ಲಾಧಿಕಾರಿ ಬಳಿ ಇರುವ ರಾಷ್ಟೀಯ ವಿಪತ್ತು ನಿರ್ವಹಣಾ ಪರಿಪಾರ ನಿಧಿಯನ್ನು ಬಳಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಕೃಷ್ಣಬೈರೇಗೌಡ ನಿರ್ದೇಶಿಸಿದ್ದಾರೆ

ಪರಮೇಶ್ವರ್ ಬಿಬಿಎಂಪಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಮಳೆಗಾಲದಲ್ಲಿ ವಿದ್ಯುತ್ ಕಂಬಗಳು ಪಾಗೂ ಲೈನ್ ಗಳು ನೆಲಕ್ಕೆ ವಾಲಿದಾಗ ತಕ್ಷಣ ದುರಸ್ತಿ ಮಾಡಲು ತಂಡವನ್ನು ಸಿದ್ದಗೊಳಿಸಲಾಗಿದೆ

ರಸ್ತೆ ಗುಂಡಿಗಳಿಂದ ಸಂಭವಿಸುವ ಸಾವು ನೋವು ತಡೆಯಲು ಪ್ರಾಂತ್ಯ ಇಂಜಿನಿಯರ್ ಗಮನ ಪರಿಸುವಂತೆ ತಿಳಿಸಲಾಗಿದೆ ಎಂದು ಹೇಳಿದರು ಯಾವುದೇ ಅವಘಡಗಳಿಗೆ ಜಂಟಿ ಆಯುಕ್ತರೇ ಹೊಣೆಗಾರರಾಗಿರುತ್ತಾರೆ ಮಳೆ ನಂತರ ಡೆಂಘೀ ಕಾಣಿಸಿಕೊಂಡ ಪ್ರದೇಶಗಳಲ್ಲಿ ಪಾಗಿಂಗ್ ಮಾಡಲು ಸೂಚನೆ ನೀಡಲಾಗಿದೆ ಎಂದು ಪರಮೇಶ್ವರ್ ತಿಳಿಸಿದರು

ಬೆಂಗಳೂರಿನಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಅಭ್ಯರ್ಥಿಗಳ ಹೆಸರುಗಳನ್ನು ಅಂತಿಮ ಒಪ್ಪಿಗೆಗಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಹೇಳಿದರು ಬೆಂಗಳೂರು ಸೇರಿ ಅನೇಕ ಕಡೆ ಮತದಾರರ ಪಟ್ಟಿಯಿಂದ ಪಲವರ ಪೆಸರುಗಳನ್ನು ತೆಗೆದು ಹಾಕಲಾಗಿದೆ ಈ ಕುರಿತಂತೆ ತನಿಖೆ ನಡೆಸಲು ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ತಿಳಿಸಿದರು

ಇದರ ಅಂಗವಾಗಿ ನಾಡಿನಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಇರುವ ಅವರ ಸಮಾಧಿ ಬಳಿ ರಾಜ್ಕುಮಾರ್ ಕುಟುಂಬ ಸದಸ್ಯರಿಂದ ವಿಶೇಷ ಮೂಜೆ ಅನ್ನದಾಸೋಹ ಮತ್ತಿತರ ಕಾರ್ಯಕ್ರ ಆಯೋಜಿಸಲಾಗಿತ್ತು ವಿವಿಧೆಡೆಯಿಂದ ಆಗಮಿಸಿದ್ದ ಅಭಿಮಾನಿಗಳು ರಾಜ್ ಸಮಾಧಿಗೆ ನಮನ ಸಲ್ಲಿಸಿದರು ದೊಡ್ಡಬಳ್ಳಾಪುರದಲ್ಲಿ ಪಲವು ಕನ್ನಡಪರ ಸಂಘಟನೆಗಳಿಂದ ಡಾ ರಾಜ್ಕುಮಾರ್ ಪುಕ್ತಳಿಗೆ ಮಾಲಾರ್ಪಣೆ ಹಾಗೂ ರಕ್ತದಾನ ಶಿಬಿರ ಸರ್ಕಾರಿ ಆಸ್ವತ್ರೆಯ ರೋಗಿಗಳಿಗೆ ಹಾಲು ಪಣ್ಣು ವಿತರಣೆ ಕಾರ್ಯಕ್ರಮ ಪಮ್ಮಕೊಳ್ಳಲಾಗಿತ್ತು ತುಮಕೂರು ಜಿಲ್ಲಾಡಳಿತ ಹಾಗೂ ವಾರ್ತಾ ಇಲಾಖೆಯಿಂದ ಹಮ್ಮಕೊಂಡಿದ್ದ ಡಾ ರಾಜ್ ಕುಮಾರ್ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಡಾ ರಾಜ್ ಕುಮಾರ್ ಚಿತ್ರಗಳಲ್ಲಿನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಮಕ್ಕಳಿಗೆ ಪ್ರೇರೇಪಿಸಬೇಕು ಎಂದು ಹೇಳಿದರು ರಾಜ್ಯ ಚಲನಚಿತ್ರ ಅಕಾಡೆಮಿ ಹಾಗೂ ವಾರ್ತಾ ಇಲಾಖೆ ಸಹಯೋಗದಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಡಾ ರಾಜ್ ಕುಮಾರ್ ಪುಟ್ಟುಪುಬ್ಬದ ಪ್ರಯುಕ್ತ ಅರ್ಥಮೂರ್ಣ ಕಾರ್ಯಕ್ರಮ ಆಯೋಜಿಸಲಾಗಿದೆ

ಜೆಡಿಎಸ್ ಮುಖಂಡರಾದ ಟಿ ದಾಸರಪಳ್ಳಿಯ ರಂಗಪ್ಪ ಪನುಮಂತರಾಯಪ್ಪ ಹಾಗೂ ನೆಲಮಂಗಲ ತಾಲೂಕಿನ ಶಿವಕುಮಾರ್ ಲಕ್ಷ್ಮೀನಾರಾಯಣ ಅವರ ಪಾರ್ಧೀವ ಶರೀರದ ಅಂತಿಮ ದರ್ಶನ ಪಡೆದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಜೆಡಿಎಸ್ ವರಿಷ್ವ ಹೆಚ್

ದೇವೇಗೌಡ ಕುಟುಂಬ ಸದಸ್ಕರಿಗೆ ಸಾಂತ್ವನ ಹೇಳಿದರು

ಭಯೋತ್ಪಾದಕತೆಯನ್ನ ಬುಡ ಸಮೇತ ತೊಲಗಿಸುವವರೆಗೂ ಶಾಂತಿ ನೆಲಸುವುದಿಲ್ಲ ಉಗ್ರ ಚಟುವಟಿಕೆಗಳನ್ನ ನಿರ್ನಾಮ ಮಾಡಲು ಎಲ್ಲರೂ ಕೈ ಜೋಡಿಸಬೇಕು ಎಂದರು ಬಿಟಿಎಂ ಲೇಡಿಟ್ ನಲ್ಲಿ ಉದ್ಯಮಿ ನಾಗರಾಜ ರೆಡ್ಡಿ ಅಡಕಮಾರನಹಳ್ಳಿಯ ಮಾರೇಗೌಡ ತುಮಕೂರಿನ ರಮೇಶ್ ಹಾಗೂ ಪಾರೋಕ್ಕಾಕನಪಳ್ಳಿಯ ಮಟ್ಟರಾಜ್ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನದ ನಂತರ ಅಂತ್ಯಸಂಸ್ಕಾರ ಮಾಡಲಾಯಿತು

ರೈಲು ಬಸ್ ನಿಲ್ದಾಣ ಮತ್ತಿತರ ಪ್ರಮುಖ ಸ್ಥಳಗಳಲ್ಲಿ ಮೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಕೆಆರ್ಎಸ್ ಬಸ್ ರೈಲು ನಿಲ್ದಾಣ ಚರ್ಚ್ ಮಸೀದಿ ದೇವಸ್ಥಾನ ಸಿನಿಮಾ ಧಿಯೇಟರುಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಲಾಗುತ್ತಿದೆ ನಿತ್ಯ ಮೂರ್ನಾಲ್ಲು ಬಾರಿ ತಪಾಸಣೆ ನಡೆಸಲಾಗುತ್ತಿದೆ ಎಂದು ಮಂಡ್ಯ ಜಿಲ್ಲಾ ಮೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜ್ ಹೇಳಿದ್ದಾರೆ ರಾಜ್ನ ಕೈಗಾರಿಕಾ ಭದ್ರತಾ ಪಡೆ ಕೆಆರ್ ಎಸ್ ಜಲಾಶಯದ ನಿರ್ವಹಣೆ ಹೊಣೆ ಹೊತ್ತಿದೆ

ಇವಿಎಂ ಹಾಗೂ ವಿವಿಪ್ಕಾಟ್ ಗಳನ್ನು ಭದ್ರತಾ ಕೊರಡಿಗಳಿಗೆ ರವಾನಿಸಲಾಗಿದ್ದು ಬಿಗಿ ಭದ್ರತೆ ಕಲ್ಪಿಸಲಾಗಿದೆ

ಈ ಹಿಂದಿನ ಪಂದ್ಯದಲ್ಲಿ ಬಲಿಷ್ಠ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ರೋಚಕ ಗೆಲುವು ದಾಖಲಿಸಿರುವ ಬೆಂಗಳೂರು ತಂಡ ಇಂದಿನ ಪಂದ್ಯದಲ್ಲೂ ಗೆಲ್ಲುವ ವಿಶ್ವಾಸ ಹೊಂದಿದೆ

ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ನೂತನ ತಾಲೂಕು ಕೇಂದ್ರವಾಗಿ ಪರಿವರ್ತನೆಯಾಗುತ್ತಿರುವ ಸಂದರ್ಭದಲ್ಲಿಯೇ ಇಲ್ಲಿನ ನ್ಕಾಯಾಲಯ ಸಮುಚ್ಛಯದ ದ್ವಿತೀಯ ಅಂತಸ್ತಿನಲ್ಲಿ ಶೀಘ್ರದಲ್ಲಿಯೇ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಲಯ ಆರಂಭಿಸಲು ರಾಜ್ಯ ಉಜ್ದ ನ್ಯಾಯಾಲಯದಿಂದ ಆದೇಶಿಸಲಾಗಿದೆ ಜೂನ್ ಮೊದಲ ವಾರದಲ್ಲಿ ನ್ನಾಯಾಲಯದ ಕಲಾಪ ಆರಂಭವಾಗಲಿದೆ ಎಂದು ಪೊನ್ನಂಪೇಟೆ ವಕೀಲರ ಸಂಘದ ಅಧ್ಯಕ್ಷ ಎಸ್

ಕಾವೇರಪ್ಪ ತಿಳಿಸಿದ್ದಾರೆ

ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವ್ಯಾಪ್ತಿಗೊಳಪಡುವ ಮಾಜಿ ಸೈನಿಕರ ಹಾಗೂ ಪುತಾತ್ಮ ಯೋಧರ ಅವಲಂಬಿತರಿಗೆ ಗುರುತಿನ ಚೀಟಿ ವಿತರಿಸಲಾಗುತ್ತಿದೆ ಗುರುತಿನ ಚೀಟಿ ಪಡೆಯಲು ಇಚ್ಚಿಸುವವರು ಮಂಗಳೂರಿನ ಸೈನಿಕ ಕಲ್ಯಾಣ ಮತ್ತು ಮನರ್ ವಸತಿ ಇಲಾಖೆ ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ